ಹಲವು ರ್ಕಾಲಿಗಳನ್ನು ಉದ್ದೇತಿಸಿ ಮಾತನಾಡಲಿದ್ದಾರೆ ಅಸ್ಲಾಂನಲ್ಲಿ ಮೋದಿ ಅವರು ಕರೀಂಗಂಜ್ನಲ್ಲಿ ಚುನಾವಣಾ ರ್್ಯಾಲಿ ಉದ್ದೇಶಿಸಿ ಭಾಷಣ ಮಾಡುವರು

ಎನ್ಡಿಎ ತನ್ನ ಅಭಿವೃದ್ಧಿ ಅಜೆಂಡಾ ಮುನ್ನಡೆಸಲು ಜನತೆಯ ಆಶೀರ್ವಾದ ಬಯಸುತ್ತದೆ ಎಂದು ಹೇಳಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಅವರು ಪುರುಲಿಯಾದಲ್ಲಿ ಚುನಾವಣಾ ರ್ನಾಲಿ ಉದ್ದೇಶಿಸಿ ಮಾತನಾಡುವರು ಪ್ರಧಾನಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಪಶ್ಚಿಮ ಬಂಗಾಳದಾದ್ಯಂತ ಜನತೆ ಬದಲಾವಣೆಯನ್ನು ಬಯಸುತ್ತಿದ್ದಾರೆ ಬಿಜೆಪಿಯ ಉತ್ತಮ ಆಡಳಿತದ ಕಾರ್ಯಸೂಚಿಗೆ ಜನತೆ ಒಲವು ತೋರುತ್ತಿದ್ದಾರೆ ಎಂದು ಹೇಳಿದ್ದಾರೆ

ಈ ಹಂತದಲ್ಲಿ ಬಿಜೆಪಿಯ ಸಚಿವರಾದ ಪರಿಮಲ್ ಸುಕ್ಲಾ ಬೈದ್ಲಾ ಬಾಬೇಶ್ ಕಲಿತಾ ಪಿಐಷ್ ಪಜಾರಿಕಾ ಮತ್ತು ಡೆಪ್ಲೂಟಿ ಸ್ಪೀಕರ್ ಪಮಿನುಲ್ ಪಕ್ ಲಸ್ಗರ್ ಮತ್ತಿತರರು ಕಣದಲ್ಲಿದ್ದಾರೆ

ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆ

ನಡ್ಡಾ ಗೃಹ ಸಚಿವ ಅಮಿತ್ ಷಾ ಹಾಗೂ ಪಕ್ಷದ ಹಿರಿಯ ನಾಯಕರು ಪಾಲ್ಗೊಂಡಿದ್ದರು ಸಭೆಯ ನಂತರ ಮಾತನಾಡಿದ ಬಿಜೆಪಿ ನಾಯಕ ಮತ್ತು ಕೇಂದ್ರ ಸಚಿವ ಬಾಬೂಲ್ ಸುಪ್ರಿಯೋ ಅವರು ಇನ್ನು ಒಂದೆರಡು ದಿನಗಳಲ್ಲಿ ಅಭ್ಯರ್ಥಿಗಳ ಪಟ್ಲಿಯನ್ನು ಪ್ರಕಟಿಸಲಾಗುವುದು ಎಂದು ಹೇಳದರು ಪಕ್ಷ ಈಗಾಗಲೇ ಪಶ್ಚಿಮ ಬಂಗಾಳ ಚುನಾವಣೆಯ ನಾಲ್ಲು ಪಂತಗಳಿಗೆ ಅಭ್ಯರ್ಥಿಗಳ ಆಯ್ಲೆಯನ್ನು ಅಂತಿಮಗೊಳಿಸಿದೆ ಅಲ್ಲದೆ ಅದು ಅಸ್ತಾಂ ಕೇರಳ ತಮಿಳುನಾಡು ಮತ್ತು ಪುದುಚೇರಿ ವಿಧಾನಸಭಾ ಚುನಾವಣೆಗಳಗೂ ಅಭ್ವರ್ಥಿಗಳ ಆಯ್ಕೆಯನ್ನು ಅಖ್ಟೆರುಗೊಳಿಸಿದೆ

ಈ ಪ್ಟೆಕಿ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಲ್ ವಲಯವು ಸಿಂಹಪಾಲು ಪಡೆದಿದೆ

ಇದು ದೇಶದ ಆರ್ಥಿಕತೆಗೆ ಮಹತ್ತರ ಕೊಡುಗೆ ನೀಡುವುದರ ಜೊತೆಗೇ ಲಕ್ಷಾಂತರ ಸಂಖ್ಣೆಯಲ್ಲಿ ಉದ್ಯೋಗ ಸೃಷ್ಟಿಮಾಡಲಿದೆ ಎಂದರು

ಎಲ್ಲ ವಲಯಗಳಲ್ಲೂ ಸ್ವಾವಲಂಬಿಯಾಹಬೇಕೆಂಬುದು ಕೇಂದ್ರದ ಧ್ಲೇಯವಾಗಿದ್ಲು ಆ ನಿಟ್ಲಿನಲ್ಲಿ ಅದಕ್ಕಾಗಿ ಅನೇಕ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು ನಮ್ಮದು ಸುಸ್ವಿರ ಸರ್ಕಾರವಾಗಿರುವುದರಿಂದ ಆರ್ಥಿಕ ಕೈಗಾರಿಕೆ ಸೇರಿದಂತೆ ಎಲ್ಲ ವಲಯಗಳಲ್ಲೂ ಅನೇಕ ರಚನಾತ್ಮಕ ಸುಧಾರಣೆಗಳನ್ನು ತರಲು ಸಾಧ್ಜವಾಗುತ್ತಿದೆ ಸ್ವದೇಶ ಕೈಗಾರಿಕೆಗಳು ವಿಶ್ವಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಶಕ್ತಿ ಹೊಂದಿರಬೇಕು ಎಂಬ ದೃಷ್ಟಿಯಿಂದ ರಪ್ತು ಆಮದು ಸುಂಕ ವ್ಯವಸ್ಥೆಯಲ್ಲಿ ವ್ಯಾಪಕ ಸುಧಾರಣೆ ತರಲಾಗಿದೆ ಎಂದು ಸಚಿವರು ವಿವರಿಸಿದರು ಕೊರೊನಾ ನಂತರದ ಜಗತ್ತು ಚೀನಾಕ್ಕೆ ಬದಲಿ ವ್ಯವಸ್ಥೆಯಾಗಿ ಭಾರತದತ್ತ ಆಶಾಭಾವದಿಂದ ನೋಡುತ್ತಿದೆ ಭೌಗೋಳಿಕವಾಗಿಯೂ ಆಯಕಟ್ಟನ ಸ್ವಳದಲ್ಲಿರುವ ಭಾರತವು ಜಾಗತಿಕ ಸರಬರಾಜು ಸರಪಣಿಯಲ್ಲಿ ಮಹತ್ತರ ಪಾತ್ರವಹಿಸುವ ಎಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಈ ಅವಕಾಶವನ್ನು ಬಳಸಿಕೊಂಡು ಸ್ವದೇಶಿ ಕೈಗಾರಿಕೆಗಳು ಬೆಳೆಯಬೇಕು ಎಂದು ಡಿ

ಸದಾನಂದ ಗೌಡ ಕರೆ ನೀಡಿದರು

ದೇಶಾದ್ಯಂತ ನಡೆಯುತ್ತಿರುವ ಲಸಿಕಾ ಅಭಿಯಾನದಲ್ಲಿ ಲಸಿಕೆಯ ಅಗತ್ಯತೆಯನ್ನು ಕುರಿತು ಉನ್ನತಾಧಿಕಾರ ಸಮಿತಿ ನಿರಂತರವಾಗಿ ನಿಗಾ ವಹಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ ಅವರು ನಿನ್ನೆ ಸಂಸತ್ತಿನ ಉಭಯ ಸದನಗಳಲ್ಲಿ ಲಿಕಿಕೆ ಮೈತ್ರಿ ಕುರಿತು ಹೇಳಿಕೆ ನೀಡಿದರು ಈ ಉಪಕ್ರಮ ಜನಕೇಂದ್ರಿತ ಪ್ರಜಾಪ್ರಭುತ್ವದ ಕ್ರಮವಾಗಿದೆ ಭಾರತ ಸ್ವಾರ್ಥಕ್ಕೆ ಒಳಗಾಗದೆ ತನ್ನ ಗುಣಮಟ್ಟದ ಉತ್ಪನ್ನಗಳನ್ನು ವಿದೇಶಗಳಗೂ ಲಭ್ಯವಾಗುವಂತೆ ಮಾಡುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವ ಹಾಗೂ ಇಡೀ ವಿಶ್ವದೊಂದಿಗೆ ಅವರು ಹೊಂದಿರುವ ಆಳವಾದ ಗೆಳೆತನದ ಹಿನ್ನೆಲೆಯಲ್ಲಿ ಲಸಿಕೆ ಪೂರೈಕೆ ಮಾಡಲಾಗುತ್ತಿದ್ದು ಇದರಿಂದ ಅಂತಾರಾಷ್ಷೀಯ ಮಟ್ಟದಲ್ಲಿ ಭಾರತದ ಘನತೆ ಹೆಚ್ಚಾಗಿದೆ ಎಂದು ವಿವರಿಸಿದರು ಲಸಿಕೆ ಮೈತ್ರಿ ಮೊದಲಿಗೆ ನೆರೆಯ ರಾಷ್ಸಗಳೊಂದಿಗೆ ಆರಂಭವಾಯಿತು ಆನಂತರ ಇತರ ರಾಷ್ಸಗಳಗೂ ವಿಸ್ತರಣೆಗೊಂಡಿದ್ದು

ಭಾರತ ವಸುದೈವಕುಟುಂಬಕಂ ಮೌಲ್ಯಗಳಲ್ಲಿ ನಂಬಿಕೆ ಹೊಂದಿದ್ದು ಅದನ್ನೇ ಪಾಲನೆ ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ

ಆದರೆ ಕೆಲವು ರಾಜ್ಗಗಳಲ್ಲಿ ಸೋಂಕು ಶ್ರಕರಣಗಳು ಹೆಚ್ಚಾಗಿರುವುದು ಆತಂಕಕಾರಿ ಎಂದು ತಿಳಿಸಿದ್ದಾರೆ

ಪರೀಕ್ಷೆ

ಹರ್ಷವರ್ಧನ್ ಅಂತಾರಾಷ್ಷೀಯ ಸಂಸ್ಥೆ ಕ್ಷಯ ರೋಗ ತಡೆ ಪಾಲುದಾರಿಕೆ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ

ಆ ಅವಧಿ ಜುಲ್ಯೆನಿಂದ ಆರಂಭವಾಗಲಿದೆ ಇದು ಕ್ಷಯ ರೋಗದ ವಿರುದ್ದ ಹೋರಾಡುತ್ತಿರುವ ಜಗತ್ತಿನ ಎಲ್ಲಾ ರಾಷ್ಸಗಳನ್ನು ಒಳಗೊಂಡಿರುವ ಅಂತಾರಾಷ್ಟೀಯ ಸಂಸ್ವೆಯಾಗಿದೆ